ಮಹಾರಾಷ್ಸ ಮತ್ತು ಹರಿಯಾಣ ವಿಧಾನಸಭಾ ಚುನಾವಣೆಗೆ ಅಭ್ನರ್ಥಿಗಳ ನಾಮಪತ್ರ ವಾಪಸ್ತು ಪಡೆಯಲು ಇಂದು ಕೊನೆಯ ದಿನ

ದೆಹಲಿಯಲ್ಲಿಂದು ಆದಾಯ ತೆರಿಗೆ ಇಲಾಖೆಯ ರಾಷ್ಷೀಯ ಇ ಅಸೆಸ್ಮೆಂಟ್ ಕೇಂದ್ರಕ್ಕೆ ಹಣಕಾಸು ಸಚಿವೆ ನಿರ್ಮಲಾ ಸೀತಾರಾಮನ್ ಚಾಲನೆ

ವಿಜಯದಶಮಿ ಹಿನ್ನೆಲೆಯಲ್ಲಿ ನಾಳೆ ನಡೆಯಲಿರುವ ಐತಿಹಾಸಿಕ ಮ್ನೆಸೂರು ದಸರಾ ಜಂಬೂ ಸವಾರಿಗೆ ಭರದ ಸಿದ್ದತೆ

ಮೂರು ದಿನಗಳ ಭೇಟಿಗಾಗಿ ಪೆಟ್ರೋಲಿಯಂ ಮತ್ತು ನೈಸರ್ಗಿಕ ಅನಿಲ ಸಚಿವ ಧರ್ಮೇಂದ್ರ ಪ್ರಧಾನ್ ಇಂದು ಮಂಗೋಲಿಯಾಕ್ಕೆ

ನಾಳೆ ಸಚಿವರು ಫ್ರಾನ್ಸ್ ಅಧ್ಯಕ್ಷ ಎಮಾನ್ಯೂಯೆಲ್ ಮ್ಯಾಕ್ರನ್ ಅವರನ್ನು ಭೇಟಿ ಮಾಡಲಿದ್ಗಾರೆ ಬಳಿಕ ಸಚಿವರು ಮೆರಿಗ್ನ್ನಾಕ್ನಲ್ಲಿ ರಫೇಲ್ ಸಮರ ವಿಮಾನ ಹಸ್ತಾಂತರ ಸಮಾರಂಭದಲ್ಲಿ ಪಾಲ್ಗೊಳ್ಳಲಿದ್ದಾರೆ ಫ್ರಾನ್ಸ್ನ ಸೇನಾಪಡೆ ಸಚಿವ ಫ್ಲಾರೆನ್ಸ್ ಪಾರ್ಲಿ ಅವರು ಸಹ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಲಿದ್ದಾರೆ ವಿಜಯದಶಮಿ ಹಿನ್ನೆಲೆಯಲ್ಲಿ ಸಚಿವರು ಶಸ್ತ ಪೂಜೆ ನೆರವೇರಿಸಲಿದ್ದು ರಫೇಲ್ ಸಮರ ವಿಮಾನದಲ್ಲಿ ಹಾರಾಟ ನಡೆಸಲಿದ್ದಾರೆ ಬಳಿಕ ಅಲ್ಲಿನ ಸೇನಾಪಡೆ ಸಚಿವರೊಂದಿಗೆ ವಾರ್ಷಿಕ ರಕ್ಷಣಾ ಮಾತುಕತೆ ನಡೆಸಲಿದ್ದಾರೆ ನಂತರ ಫ್ರಾನ್ಸ್ನ ರಕ್ಷಣಾ ವಲಯದ ಉದ್ಯಮಗಳ ಮುಖ್ಯ ಕಾರ್ಯನಿರ್ವಾಹಣಾಧಿಕಾರಿಗಳೊಂದಿಗೆ ಸಚಿವರು ಸಂವಾದ ನಡೆಸಲಿದ್ದು ಮೇಕ್ ಇನ್ ಇಂಡಿಯಾ ಅಭಿಯಾನದಲ್ಲಿ ಪಾಲ್ಗೊಳ್ಳುವಂತೆ ಹಾಗೂ ಲಕ್ಟೋದಲ್ಲಿ ಮುಂದಿನ ಫೆಬ್ರವರಿಯಲ್ಲಿ ನಡೆಯಲಿರುವ ಡಿಫೆನ್ಸ್ ಎಕ್ಟಮೊದಲ್ಲಿ ಭಾಗಿಯಾಗುವಂತೆ ಕೋರಲಿದ್ದಾರೆ ದೇಶದ ಹಲವೆಡೆ ಇಂದು ಮಹಾನವಮಿ ಮತ್ತು ಆಯುಧಪೂಜೆ ಹಭ್ಗಳನ್ನು ಆಚರಿಸಲಾಗುತ್ತಿದೆ

ದುಷ್ಟಶಕ್ತಿಯ ವಿರುದ್ದ ದೈವಿಕ ಶಕ್ತಿಯ ವಿಜಯವನ್ನು ಸಂಕೇತಿಸುವ ಹಬ್ಬ ಇದಾಗಿದೆ

ವಿವಿಧ ದೇವಾಲಯಗಳಲ್ಲಿ ಭಜನೆ ಕೀರ್ತನೆ ಮತ್ತು ವಿಶೇಷ ಪೂಜೆ ನೆರವೇರಿಸಲಾಗುತ್ತಿದೆ

ವಿಶ್ವವಿಖ್ಯಾತ ದಸರಾ ಮಹೋತ್ಸವದ ಹಿನ್ನೆಲೆಯಲ್ಲಿ ನಾಳೆ ಮ್ಯೆಸೂರಿನಲ್ಲಿ ಪ್ರಮುಖ ಆಕರ್ಷಣೆಯಾದ ಜಂಬೂ ಸವಾರಿ ಮೆರವಣಿಗೆ ನಡೆಯಲಿದೆ ನಾಳೆ ಮಧ್ಯಾಹ್ನ ಮೈಸೂರು ಅರಮನೆಯ ಬಲರಾಮ ದ್ವಾರದಲ್ಲಿ ನಂದಿಧ್ವಜ ಪೂಜೆ ನಡೆಯಲಿದ್ದು ಬಳಿಕ ಜಂಬೂ ಸವಾರಿಗೆ ಮುಖ್ಯಮಂತ್ರಿ ಬಿ

ಯಡಿಯೂರಪ್ಪ ಚಾಲನೆ ನೀಡಲಿದ್ಲಾರೆ ಅರಮನೆ ಆವರಣದಲ್ಲಿ ಜಂಬೂ ಸವಾರಿಯ ತಾಲೀಮು ಮೆರವಣಿಗೆ ನಡೆಸಲಾಗುತ್ತಿದೆ ನಾಳೆ ಸಂಜೆ ಬನ್ನಿಮಂಟಪ ಮೈದಾನದಲ್ಲಿ ಪಂಜಿನ ಕವಾಯತು ನಡೆಯಲಿದ್ದು ರಾಜ್ಯಪಾಲ ವಜೂಭಾಯ್ ವಾಲಾ ಭಾಗವಹಿಸಲಿದ್ದಾರೆ ಮೈಸೂರು ದಸರಾ ಜಂಬೂ ಸವಾರಿ ವೇಳೆ ಸ್ವೋಟಕ್ಕೆ ಸಂಚು ರೂಪಿಸಿದ್ಗ ನಾಲ್ಲರು ಉಗ್ರರನ್ನು ಬಂಧಿಸಲಾಗಿದೆ ಎಂಬ ಮಾಧ್ಯಮ ವರದಿ ವದಂತಿ ಮತ್ತು ಊಹಾಪೋಹವಾಗಿದ್ದು ಜನತೆ ಅತಂಕ ಪಡಬೇಕಾಗಿಲ್ಲ ಎಂದು ಜಿಲ್ಲಾ ಉಸ್ತುವಾರಿ ಸಚಿವ ವಿ ಸೋಮಣ್ಣ ಸ್ಪಷ್ಟಪಡಿಸಿದ್ದಾರೆ ಮೈಸೂರಿನಲ್ಲಿ ನಿನ್ನೆ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು ಜನತೆಯಲ್ಲಿ ಭೀತಿ ಆತಂಕ ಸೃಷ್ಟಿಸಲು ಇಂತಹ ಪಡ್ಣಂತ್ರಗಳು ನಡೆಯುತ್ತಿವೆ ಎಂದು ಹೇಳಿದರು ಮೈಸೂರು ನಗರದ ಪೊಲೀಸರಿಗೆ ಎಲ್ಲಾ ಬೆಳವಣಿಗೆ ಮತ್ತು ಆಗು ಹೋಗುಗಳ ಬಗ್ಗೆ ಮಾಹಿತಿ ಇದೆ ಗುಪ್ತಚರ ಇಲಾಖೆ ಮತ್ತು ಅಧಿಕಾರಿಗಳು ತಮ್ನ ಪಾಲಿನ ಕೆಲಸ ಮಾಡುತ್ತಿದ್ದಾರೆ ಆತಂಕಕ್ತೆ ಒಳಗಾಗಬೇಕಿಲ್ಲ ಎಂದು ಸಚಿವರು ಹೇಳಿದರು

ವಿದೇಶಾಂಗ ವ್ನವಹಾರಗಳ ಸಚಿವಾಲಯದ ಅಭಿವೃದ್ದಿ ಪಾಲುದಾರಿಕೆ ಆಡಳಿತ ವಿಭಾಗ ಆಯೋಜಿಸಿರುವ ಈ ಸಮಾವೇಶದಲ್ಲಿ ವಿದೇಶಾಂಗ ಸಚಿವ ಡಾ ಎಸ್ ಜೈಶಂಕರ್ ಅಧ್ಯಕ್ಷತೆ ವಹಿಸಲಿದ್ಲಾರೆ

ನ್ಲಾಯಮೂರ್ತಿಗಳಾದ ಅರುಣ್ ಮಿಶ್ರಾ ಮತ್ತು ಅಶೋಕ್ ಭೂಷಣ್ ಅವರನ್ನೊಳಗೊಂಡ ದ್ವಿಸದಸ್ಯ ಪೀಠ ಇಂದು ದೂರು ಆಲಿಸಲಿದೆ ಆರೇ ಕಾಲೋನಿಯಲ್ಲಿ ಮುಂಬೈ ಮೆಟ್ರೋ ರೈಲು ನಿಗಮ ಸಾವಿರಾರು ಮರ ಕಡಿಯಲು ನಿರ್ಧರಿಸಿರುವುದನ್ನು ಪರಿಸರ ರಕ್ಷಣಾ ಕಾರ್ಯಕರ್ತರು ತೀವ್ರವಾಗಿ ವಿರೋಧಿಸಿದ್ದಾರೆ

ತೆರಿಗೆ ಪಾವತಿದಾರರು ಮತ್ತು ತೆರಿಗೆ ಅಧಿಕಾರಿಗಳ ಮುಖಾಮುಖಿ ಭೇಟಿ ತಪ್ಪಿಸಲು ಇ ಅಸೆಸ್ಮೆಂಟ್ ಕೇಂದ್ರ ಸ್ಥಾಪಿಸಲಾಗಿದೆ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರ ಡಿಜೆಟಲ್ ಇಂಡಿಯಾ ಪರಿಕಲ್ಪನೆ ಅಂಗವಾಗಿ ತೆರಿಗೆ ಪಾವತಿ ವ್ಲವಸ್ಣೆಯನ್ನು ಗಣಕೀಕರಣಗೊಳಿಸಲು ತೆರಿಗೆ ಪಾವತಿದಾರರಿಗೆ ಉತ್ತಮ ಸೇವೆ ನೀಡಲು ಮತ್ತು ತೆರಿಗೆ ಪಾವತಿದಾರರ ಸಮಸ್ಯೆಗಳನ್ನು ಕಡಿಮೆಗೊಳಿಸಲು ಈ ಕ್ರಮ ಕ್ಯೆಗೊಳ್ಳಲಾಗಿದೆ ಇ ಅಸೆಸ್ಮೆಂಟ್ ವ್ಯವಸ್ಥೆಯಲ್ಲಿ ಹೆಚ್ಚಿನ ದಕ್ಷತೆ ಪಾರದರ್ಶಕತೆ ಮತ್ತು ಉತ್ತರದಾಯಿತ್ವ ಇರಲಿದೆ ಎಂದು ಆದಾಯ ತೆರಿಗೆ ಇಲಾಖೆ ತಿಳಿಸಿದೆ ನೂತನ ವ್ಯವಸ್ಥೆಯಡಿ ತೆರಿಗೆ ಪಾವತಿದಾರರಿಗೆ ಇ ಮೇಲ್ ಮೂಲಕ ಹಾಗೂ ಆದಾಯ ತೆರಿಗೆ ಜಾಲತಾಣದಲ್ಲಿ ನೋಂದಾಯಿಸಲಾದ ಖಾತೆಗಳ ಮೂಲಕ ಸೂಚನೆಗಳು ತಲುಪಲಿದೆ ಇದಲ್ಲದೆ ತೆರಿಗೆ ಪಾವತಿದಾರರ ನೋಂದಾಯಿತ ಮೊಬ್ಲೆಲ್ ದೂರವಾಣಿ ಸಂಖ್ಲೆಗಳಿಗೆ ರಿಯಲ್ ಟೈಮ್ ಎಸ್ಎಂಎಸ್ ಕಳುಹಿಸಲಾಗುವುದು

ಭಾರತೀಯ ಹಣಕಾಸು ನೆರವಿನಲ್ಲಿ ನಿರ್ಮಿಸಲು ಉದ್ಗೇತಿಸಲಾಗಿರುವ ಮಂಗೋಲ್ ರಿಫ್ಟೆನರಿ ಯೋಜನೆಯ ಮೂಲ ಸೌಕರ್್ಯ ಉದ್ವಾಟನಾ ಸಮಾರಂಭದಲ್ಲಿ ಸಚಿವರು ಪಾಲ್ಗೊಳ್ಳಲಿದ್ದಾರೆ ಭೇಟಿ ಸಂದರ್ಭದಲ್ಲಿ ಸಚಿವ ಧರ್ಮೇಂದ್ರ ಪ್ರಧಾನ್ ಅವರು ಮಂಗೋಲಿಯಾದ ಗಣಿ ಮತ್ತು ಬ್ಬಹತ್ ಉದ್ಖಮ ಸಚಿವರೊಂದಿಗೆ ಮಂಗೋಲ್ ರಿಫ್ಲೆನರಿ ಯೋಜನೆಯ ರೂಪುರೇಷೆ ಕುರಿತು ಮಾತುಕತೆ ನಡೆಸಲಿದ್ದಾರೆ

ಭಾರತ ಬಾಂಗ್ಲಾದೇಶ ಗಡಿಭಾಗದ ನಡುವೆ ಯಾವುದೇ ಅಕ್ರಮ ಸಾಗಣೆ ಚಟುವಟಕೆಗಳನ್ನು ತಡೆಯಲು ಪರಿಣಾಮಕಾರಿ ಕ್ಲೆಗೊಳ್ಳಲಾಗುವುದು ಎಂದು ಎರಡೂ ದೇಶಗಳ ಗಡಿಭದ್ರತಾ ಪಡೆಗಳು ತಿಳಿಸಿವೆ ಕೋಲ್ಲತ್ತಾದಲ್ಲಿ ನಿನ್ನೆ ಸಮಾರೋಪಗೊಂಡ ಭಾರತೀಯ ಗಡಿಭದ್ರತಾ ಪಡೆ ಬಿಎಸ್ಎಫ್ ಮತ್ತು ಬಾಂಗ್ಲಾದೇಶ ಗಡಿ ರಕ್ಷಣಾ ಪಡೆ ಬಿಜೆಬಿ ನಡುವಿನ ನಾಲ್ಲು ದಿನಗಳ ಸಮನ್ವಯ ಸಮಾವೇಶದಲ್ಲಿ ಈ ನಿರ್ಧಾರ ಕೈಗೊಳ್ಳಲಾಗಿದೆ ಎರಡು ದೇಶಗಳ ದ್ವಿಪಕ್ಷೀಯ ಹಿತಾಸಕ್ತಿಯ ಹಿನ್ನೆಲೆಯಲ್ಲಿ ಗಡಿ ಭಾಗಗಳಿಗೆ ಸಂಬಂಧಿಸಿದ ಹಲವು ವಿಷಯಗಳನ್ನು ಸಮಾವೇಶದಲ್ಲಿ ಚರ್ಚಿಸಲಾಯಿತು ಗಡಿಯಾಚೆಗಿನ ಅಪರಾಧ ಜಾನುವಾರು ಕಳ್ಳ ಸಾಗಣೆ ನಕಲಿ ಭಾರತೀಯ ಕರೆನ್ಸಿ ಮಾದಕ ದ್ರವ್ಯ ಚಿನ್ನಾಭರಣ ಮತ್ತಿತರ ವಸ್ತುಗಳ ಕಳ್ಳಸಾಗಣೆ ತಡೆಯಲು ಗುಪ್ತಚರ ಮಾಹಿತಿಗಳ ವಿನಿಮಯ ಕುರಿತು ಸಮಾಲೋಚನೆ ನಡೆಸಲಾಯಿತು ಕಾಂಗ್ರೆಸ್ ಅಧ್ಯಕ್ಷೆ ಸೋನಿಯಾಗಾಂಧಿ ಮತ್ತು ಮಾಜಿ ಪ್ರಧಾನ ಮಂತ್ರಿ ಡಾ ಮನಮೋಹನ್ ಸಿಂಗ್ ದೆಹಲಿಯಲ್ಲಿ ನಿನ್ನೆ ಬಾಂಗ್ಲಾದೇಶ ಪ್ರಧಾನಿ ಶೇಖ್ ಹಸೀನಾ ಅವರನ್ನು ಭೇಟಿಯಾದರು

ಬಾಂಗ್ಲಾದೇಶ ವಿಮೋಚನೆಯಲ್ಲಿ ಭಾರತ ನೀಡಿದ ನೆರವನ್ನು ಹಾಗೂ ಬಂಗಬಂಧು ಶೇಖ್ ಮುಜಿಬಿರ್ ರೆಹಮಾನ್ ಮತ್ತು ಮಾಜಿ ಪ್ರಧಾನಿ ಇಂದಿರಾಗಾಂಧಿ ಅವರೊಂದಿಗಿನ ವಿಶೇಷ ಮೈತ್ರಿ ಕುರಿತು ಶೇಖ್ ಹಸೀನಾ ಅವರು ಭೇಟಿ ವೇಳೆ ನೆನಪು ಮಾಡಿಕೊಂಡಿದ್ದಾಗಿ ಕಾಂಗ್ರೆಸ್ ಪಕ್ಷ ಪ್ರಕಟಣೆಯಲ್ಲಿ ತಿಳಿಸಿದೆ

ಭಾರತೀಯರು ರಾಷ್ಟದ ಪ್ರಮುಖ ಪ್ರವಾಸಿ ತಾಣಗಳಿಗೆ ಭೇಟಿ ನೀಡುವುದನ್ನು ಉತ್ತೇಜಿಸಲು ಹಾಗೂ ಎಲ್ಲರಿಗೂ ಪ್ರವಾಸೋದ್ಲಮ ಎಂಬ ಸಂದೇಶ ತಲುಪಿಸಲು ಪರ್ಯಟನ ಪರ್ವ ಅಭಿಯಾನ ಆರಂಭಿಸಲಾಗಿದ್ದು ಇದು ಮೂರನೇ ಆವೃತ್ತಿಯಾಗಿದೆ

ಜಿ ವಿಭಾಗದಲ್ಲಿ ಅವರು ಚಿನ್ನದ ಪದಕ ಗೆದ್ದಿದ್ದು ಕ್ಲಾಸಿಕ್ ರಾ ಮತ್ತು ಸಿಂಗಲ್ ಫ್ಲೈ ವಿಭಾಗದಲ್ಲಿ ಅತ್ಯುತ್ತಮ ಲಿಫ್ಟರ್ ಪದಕಗಳನ್ನು ಗೆದ್ದಿದ್ದಾರೆ ಮತ್ತೊಂದೆಡೆ ಮೂರು ಬಾರಿಯ ವಿಶ್ವಚಾಂಪಿಯನ್ ಮುಖೇಶ್ ಸಿಂಗ್ ಇನ್ನೊಂದು ಚಿನ್ನದ ಪದಕ ಗೆದ್ದಿದ್ದಾರೆ